ತೆಲಂಗಾಣದಲ್ಲಿ ಮುಕ್ತ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆಗೆ ಆಯೋಗ ಬದ್ದ ಮುಖ್ಯ ಚುನಾವಣಾ ಆಯುಕ್ತ ಓ

ಛತೀಸ್ಗಢ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ

ನೋಂದಣಿಯನ್ನು ತೆಗೆದುಹಾಕಿದ ಸುಪ್ರೀಂ ಕೋರ್ಟ್

ಕ್ರಿಕೆಟ್ ವಿಶಾಖಪಟ್ಟಣದಲ್ಲಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ

ದೆಹಲಿಯಲ್ಲಿ ನಿನ್ನೆ ದೇಶದ ವಿವಿಧ ಭಾಗಗಳ ಕೈಗಾರಿಕೋದ್ಯಮದ ನಾಯಕರು ಮಾಹಿತಿ ತಂತ್ರಜ್ಞಾನ ಮತ್ತು ವಿದ್ಯುನ್ಮಾನ ಉತ್ಪಾದಕರೊಂದಿಗೆ ಸಂವಾದ ನಡೆಸಿದ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಜನರು ಇತರರಿಗಾಗಿ ಕೆಲಸ ಮಾಡಲು ಬಯಸುತ್ತಾರೆ ಭಾರತದ ಯುವಜನತೆ ತಂತ್ರಜ್ಞಾನ ಕ್ಷೇತ್ರದ ಶಕ್ತಿಯಾಗಿ ರೂಪುಗೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಎಂದರು ಸಾರ್ವಜನಿಕ ಸಹಭಾಗಿತ್ವವಿದ್ದಾಗ ಯಾವುದೇ ಸರ್ಕಾರದ ಯೋಜನೆಗಳು ಯಶಸ್ಸು ಕಾಣಲಿವೆ ಎಂದು ಹೇಳಿದ ಪ್ರಧಾನಮಂತ್ರಿ ಕೈಗಾರಿಕೆ ಹಾಗೂ ಕಾರ್ಪೊರೇಟ್ ವಲಯವನ್ನು ಟೀಕಿಸುವ ಪ್ರವೃತ್ತಿಯನ್ನು ನಾವು ಬೆಳಸಿಕೊಳ್ಳಬಾರದು ಎಂದರು ತಮ್ಮ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಜನರು ತೆರಿಗೆ ಪಾವತಿಸುತ್ತಿದ್ದಾರೆ ತಮ್ಮ ತೆರಿಗೆ ಹಣ ಅಭಿವೃದ್ದಿಗಾಗಿ ಮತ್ತು ಸಕಾರಾತ್ಮಕವಾಗಿ ಬಳಕೆಯಾಗುತ್ತದೆ ಎಂಬ ನಂಬಿಕೆಯಿಂದ ತೆರಿಗೆ ಪಾವತಿದಾರರು ಹೆಚ್ಚಾಗಿದ್ದಾರೆ ಪ್ರಾಮಾಣಿಕ ತೆರಿಗೆ ಪಾವತಿಯಿಂದ ಸಮಾಜಕ್ಕೆ ಇನ್ನಷ್ಟು ಅಭಿವೃದ್ದಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಇತ್ತೀಚಿನ ತೈಲ ಬೆಲೆಯ ಏರಿಕೆಯ ಬಗ್ಗೆ ಪ್ರಸಾಪಿಸಿದ ನರೇಂದ್ರ ಮೋದಿ ಎಲೆಕ್ಟಿಕ್ ವಾಹನಗಳ ಬಳಕೆಯಿಂದ ತೈಲದ ಮೇಲೆ ಅವಲಂಬಿಸುವುದನ್ನು ಕಡಿಮೆ ಮಾಡಬಹುದು ಎಂದರು ಇದೇ ವೇಳೆ ಪ್ರಧಾನಮಂತ್ರಿ ಮೈ ನಹೀ ಹಮ್ ಪೋರ್ಟಲ್ ಮತ್ತು ಆಪ್ ಅನಾವರಣ ಮಾಡಿದರು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜನರನ್ನು ಸಾಮಾಜಿಕ ಕಾರಣಗಳಿಗೆ ಒಟ್ಟುಗೂಡಿಸಲು ಒಂದು ವೇದಿಕೆಯಾಗಿ ಮೈ ನಹೀ ಹಮ್ ಕಾರ್ಯನಿರ್ವಹಿಸಲಿದೆ ಸೋಲ್ ಶಾಂತಿ ಪುರಸ್ಕಾರಕ್ಕೆ ತಮ್ಮನ್ನು ಆಯ್ಕೆ ಮಾಡಿದ ಸೋಲ್ ಶಾಂತಿ ಪುರಸ್ಕಾರ ಸಾಂಸ್ಕ್ ತಿಕ ಪ್ರತಿಷ್ಠಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಎಲ್ಲ ಭಾರತೀಯರ ಪರವಾಗಿ ತಾವು ಈ ಪ್ರಶಸ್ತಿಯನ್ನು ವಿನಮ್ರತೆಯಿಂದ ಸ್ವೀಕರಿಸುವುದಾಗಿ ಪ್ರಧಾನಮಂತ್ರಿ ಟ್ಲೀಟ್ ಮಾಡಿದ್ದಾರೆ ಈ ಪ್ರಶಸ್ತಿ ಮನುಕುಲದ ಪ್ರಗತಿ ಸಮ್ಖದ್ದಿ ಶಾಂತಿಗಾಗಿ ನವಭಾರತೀಯರ ಕೊಡುಗೆಯನ್ನು ಸ್ಮರಿಸಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ರಾವತ್ ಹೇಳಿದ್ದಾರೆ ಹ್ವೆದ್ರಾಬಾದ್ನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿಯೊಬ್ಬ ಅರ್ಹ ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗುವುದು ಯಾವುದೇ ಪ್ರಭಾವಕ್ಕೊಳಗಾಗದೇ ಸ್ವತಂತ್ರವಾಗಿ ಮತ್ತು ತಟಸ್ಥವಾಗಿ ಭಯರಹಿತವಾಗಿ ಮುಕ್ತ ಚುನಾವಣೆ ನಡೆಸಿ ಎಂದು ಜಿಲ್ಲಾ ಮತ್ತು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದರು

ಚುನಾವಣೆ ನ್ನಾಯಯುತವಾಗಿ ನಡೆಸುವಂತೆ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ಇದೇ ಮೊದಲ ಬಾರಿಗೆ ರಾಜಕೀಯ ವೆಚ್ಚ ಮತ್ತು ಭದ್ರತಾ ವೀಕ್ಷಕರನ್ನು ನೇಮಿಸಲಾಗುವುದು ಎಂದರು ರಾಜಕೀಯ ಪಕ್ಷಗಳು ಪ್ರಸ್ತಾಪಿಸುವ ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿ ಅಗತ್ಯ ಕ್ರಮ ಕ್ವೆಗೊಳ್ಳಬೇಕು ಮತದಾರರ ಪಟ್ಟಿಯ ಲೋಪದೋಷ ಸರಿಪಡಿಸುವ ಜೊತೆಗೆ ಹಣ ಮದ್ಯ ಹಂಚಿಕೆ ಮಾಡುವುದಕ್ಕೆ ಕಡಿವಾಣ ಹಾಕಬೇಕು ಎಂದು ಸೂಚನೆ ನೀಡಿದರು

ಮೊದಲ ಹಂತದ ಚುನಾವಣೆಗೆ ಸಲ್ಲಿಸಿದ ನಾಮಪತ್ರಗಳನ್ನು ಹಿಂಪಡೆಯಲು ನಾಳಿ ಕಡೆಯ ದಿನವಾಗಿದೆ

ಮಿತಿ ಮೀರುತ್ತಿರುವ ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ

ಆದರೆ ವಾಯುಮಾಲಿನ್ಯ ಹೆಚ್ಚಳ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವ ಕಾರಣ ನೀದಿ ಸುಪ್ರೀಂ ಕೋರ್ಟ್ ಈ ತೀರ್ಪು ಪ್ರಕಟಿಸಿದೆ

ಅಸ್ಪಾಂನಲ್ಲಿ ಇಂದಿನಿಂದ ಗುವಾಹಟಿ ಅಂತಾರಾಷ್ಟೀಯ ಚಲನಚಿತ್ರೋತ್ಪ ವ ಆರಂಭವಾಗಲಿದೆ ಅಸ್ಪಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಚಲನಚಿತ್ರೋತ್ವವ ಉದ್ಘಾಟಿಸಲಿದ್ದು ಅನೆಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವರು ಎಂದು ಜ್ಯೋತಿ ಚಿತ್ರಬನ್ ಫಿಲ್ಮ್ ಸ್ನುಡಿಯೋದ ಪಬಿತ್ರಾ ಮಾರ್ಫರಿಟಾ ತಿಳಿಸಿದ್ದಾರೆ

ಆಶಿಯಾನ್ ರಾಷ್ಟಗಳ ಚಿತ್ರಗಳ ಮೇಲೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ

ಕೊಹ್ಹಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗದಲ್ಲಿ ಹತ್ತು ಸಾವಿರ ರನ್ಗಳ ಗಡಿ ದಾಟುವ ಮೂಲಕ ಸಚಿನ್ ತೆಂಡೂಲ್ಕರ್ ದಾಖಲೆ ಅಳಿಸಿ ಹಾಕಿದರು

ಆಗ ಬ್ಯಾಟ್ಸ್ಮನ್ ಶಾಯಿ ಹೋಪ್ಪ್ ಬೌಲರ್ ಉಮೇಶ್ ಯಾದವ್ ಎಸೆತದಲ್ಲಿ ಬೌಂಡರಿ ಗಳಿಸುವುದರೊಂದಿಗೆ ಪಂದ್ಯ ಸಮಬಲದಲ್ಲಿ ಅಂತ್ಯಗೊಂಡಿತು

ಮೂರನೇ ಏಕದಿನ ಪಂದ್ಯ ಇದೇ ಭಾನುವಾರ ಪುಣೆಯಲ್ಲಿ ನಡೆಯಲಿದೆ

ನಿನ್ನೆ ತಡರಾತ್ರಿ ನಡೆದ ಪಂದ್ಯದಲ್ಲಿ ವಿಜೇತ ಭಾರತ ತಂಡದ ಪರ ಹರ್ಮನ್ಪ್ರೀತ್ ಸಿಂಗ್ ಹ್ಯಾಟ್ರಿಕ್ ಗೋಲುಗಳ ಸಾಧನೆ ಮಾಡಿದರೆ ಗುರ್ಜಂತ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರು

ಭಾರತ ಅಲ್ಲದೇ ಪಾಕಿಸ್ತಾನ ಮಲೇಷಿಯಾ ಮತ್ತು ಜಪಾನ್ ಸಹ ಅಂತಿಮ ನಾಲ್ಕರ ಹಂತ ತಲುಪಿವೆ

ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಗ್ರಮಾನ್ಯ ಶಟ್ತರ್ಗಳಾದ ಸ್ವೆನಾ ನೆಹ್ಲಾಲ್ ಕಿಡಂಬಿ ಶ್ರೀಕಾಂತ್ ಮತ್ತು ಬಿ ಸಾಯಿ ಪ್ರಣೀತ್ ಅವರು ಸಿಂಗಲ್ಲ್ ವಿಭಾಗದಲ್ಲಿ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ

ಪುರುಷರ ಸಿಂಗಲ್ಪ್ ಮೊದಲ ಸುತ್ತಿನಲ್ಲಿ ಹಾಲಿ ಚಾಂಪಿಯನ್ ಕೆ